ಅಫ್ಟಾನಿಸ್ತಾನದ ಅಧ್ಯಕ್ಷ ಸ್ಠಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಶ್ರಫ್ ಫನಿ ಆಯ್ಕೆ ಚುನಾವಣಾ ಆಯೋಗದ ಘೋಷಣೆ ತಿರಸ್ಕರಿಸಿ ತಮ್ಮದೇ ಗೆಲುವು ಎಂದು ಹೇಳಿಕೊಂಡ ಪ್ರತಿಸ್ಪರ್ಧಿ ಅಬ್ದುಲ್ಲಾ ಅಬ್ದುಲ್ಲಾ

ಮಣ್ಣಿನಲ್ಲಿರುವ ಪೌಷ್ಣಿಕಾಂಶ ಕೊರತೆಯನ್ನು ನಿವಾರಿಸುವ ಉದ್ದೇಶದಿಂದ ಪ್ರತಿ ಎರಡು ವರ್ಷಗಳಿಗೊಮ್ಮೆ ರೈತರಿಗೆ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ಒದಗಿಸುವ ಯೋಜನೆಯನ್ನು ಉದ್ಘಾಟಿಸಿದ್ದರು ರೈತರು ಸುಸ್ದಿರ ಕೃಷಿಯಲ್ಲಿ ತೊಡಗುವ ಹಾಗೂ ಹೆಚ್ಚುವರಿ ಆದಾಯ ಗಳಿಸುವ ಉದ್ದೇಶವನ್ನು ಇದು ಒಳಗೊಂಡಿದೆ ಯೋಜನೆ ಜಾರಿಗೊಳಿಸಿದ ಸಂದರ್ಭದಲ್ಲಿ ಮಾತನಾಡಿದ ಮೋದಿ ರೈತರು ಮಣ್ಣಿನ ಆರೋಗ್ಯದ ಸ್ವಿತಿಗತಿ ಬಗ್ಗೆ ತಿಳಿದುಕೊಂಡಿರಬೇಕು ಮಣ್ಣೆನಲ್ಲಿ ಸತ್ತ್ವ ಇಲ್ಲದಿದ್ದರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದರು ಕ್ಪಡಿ ಕಾರ್ಯದರ್ಶಿ ಸಂಜಯ್ ಅಗರ್ವಾಲ್ ಆಕಾಶವಾಣಿಯೊಂದಿಗೆ ಮಾತನಾದಿ ಮಣ್ಣು ಆರೋಗ್ಯ ಪರೀಕ್ಷೆ ಯೋಜನೆಯಿಂದ ಕಳೆದ ಐದು ವರ್ಷಗಳಲ್ಲಿ ಇಳುವರಿ ನಿರಂತರವಾಗಿ ಹೆಚ್ಚಾಗುತ್ತಿದೆ ದೇಶದ ಪ್ರತಿಯೊಬ್ಬ ರೈತರಿಗೂ ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಿಸುವಂತೆ ರಾಜ್ಯ ಸರ್ಕಾರಗಳಿಗೂ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಮಣ್ಣಿನಲ್ಲಿರುವ ಪೌಷ್ಟಿಕತೆ ಕುರಿತಂತೆ ರೈತರಿಗೆ ಸೂಕ್ತ ಮಾಹಿತಿ ನೀಡುತ್ತಿದ್ದು ಅಗತ್ಯವಿರುವ ಪೌಷ್ಸಿಕಾಂಶಗಳನ್ನು ಒದಗಿಸಿ ಉತ್ತಮ ಫಸಲು ತೆಗೆಯಲು ಅನುಕೂಲ ಮಾದಿಕೊಡಲಾಗುತ್ತಿದೆ ಎಂದು ಅವರು ತಿಳಿಸಿದರು

ನಾಗಾಲ್ಯಾಂಡ್ನಲ್ಲೂ ಇಂದು ಮಣ್ಣು ಆರೋಗ್ಯ ಕಾರ್ಡ್ ದಿನ ಆಚರಿಸಲಾಗುತ್ತಿದೆ

ನಾಗಾಲ್ಯಾಂಡ್ನ ಮಣ್ಣು ಆರೋಗ್ಯ ಮತ್ತು ನಿರ್ವಹಣೆ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಕೆ

ಮೇಘಾಲಯದ ಐಸಿಎಆರ್ ಸಂಶೋಧನಾ ಕೇಂದ್ರದಲ್ಲಿ ಮಣ್ಣು ಆರೋಗ್ಯ ಕುರಿತ ಪ್ರಾದೇಶಿಕ ಕಾರ್ಯಾಗಾರವನ್ನು ಸಹ ಆಯೋಜಿಸಲಾಗಿದೆ

ಅಯೋಧ್ಯೆಯಲ್ಲಿ ರಾಮ ದೇವಾಲಯ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರದಿಂದ ಟ್ರಸ್ಟ್ ರಚನೆಯಾಗಿದೆ ಸಭೆಯಲ್ಲಿ ದೇವಾಲಯ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸುವ ದಿನಾಂಕವನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ

ನಂತರ ಸುದ್ಗಿಗಾರರೊಂದಿಗೆ ಮಾತನಾದಿದ ಸಚಿವರು ಕೊರೋನಾ ವೈರಸ್ ಉಂಟು ಮಾದಿರುವ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಔಷಧಿ ತಯಾರಿಕೆ ಜವಳಿ ರಸಾಯನಿಕ ವಾಹನ ಬಣ್ಣ ಹಾಗೂ ದೂರ ಸಂಪರ್ಕ ವಲಯದ ಪ್ರತಿನಿಧಿಗಳು ತಮ್ಮ ವಿಚಾರಗಳನ್ನು ಸಭೆಯಲ್ಲಿ ಹಂಚಿಕೊಂಡಿದ್ದಾರೆ

ಈ ಕುರಿತು ಇಂದು ಸಂಬಂಧಪಟ್ಟ ಸಚಿವಾಲಯಗಳ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿ ಸಮಗ ಚರ್ಚೆ ನಡೆಸಿ ಕೆಲವು ಕ್ರಮಗಳನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಕೊರೋನಾ ವ್ವೆರಸ್ ಪರಿಣಾಮ ಬೆಲೆ ಏರಿಕೆ ಬಗ್ಗೆ ಈವರೆಗೆ ಯಾವುದೇ ಕಳವಳ ವ್ಯಕ್ತವಾಗಿಲ್ಲ ಭಾರತದಲ್ಲೇ ತಯಾರಿಸಿ ಉಪಕ್ರಮದ ಮೇಲೆ ಕೋರೋನಾ ವೈರಾಣು ಸೋಂಕಿನ ಪ್ರಭಾವವನ್ನು ಇಷ್ನು ಬೇಗ ಅಂದಾಜಿಸುವುದು ಸಾಧ್ಯವಾಗುವುದಿಲ್ಲ ಎಂದರು

ಮನ್ ಕಿ ಬಾತ್ ಕಾರ್ಯಕ್ರಮದ ಹಿಂದಿ ಪ್ರಸಾರದ ನಂತರ ಕನ್ನಡ ಅನುವಾದ ಆಕಾಶವಾಣಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ

ಸಂದೇಶಗಳನ್ನು ಸ್ವೀಕರಿಸುವ ಅವಧಿ ಬರುವ ಶನಿವಾರದವರೆಗೆ ಮುಕ್ತವಾಗುತ್ತದೆ ಚುನಾವಣಾ ಸುಧಾರಣೆಯ ಕುರಿತಾದ ವಿವಿಧ ವಿಷಯಗಳ ಬಗ್ಗೆ ಕಾನೂನು ಮತ್ತು ನ್ಯಾಯ ಸಚಿವಾಲಯದೊಂದಿಗೆ ಚುನಾವಣಾ ಆಯೋಗ ನಿನ್ನೆ ಚರ್ಚೆ ನಡೆಸಿತು ಸಭೆಯಲ್ಲಿ ಮತದಾರರಾಗಲು ಇರಬೇಕಾದ ಅರ್ಹತೆ ಮತದಾರರ ಪಟ್ಟಿಯೊಂದಿಗೆ ಆಧಾರ್ ಜೋಡಣೆ ಪಾವತಿ ಸುದ್ದಿ ತಡೆ ಸುಳ್ಳು ಪ್ರಮಾಣಪತ್ರ ಸಲ್ಲಿಕೆಯನ್ನು ತಡೆಯುವ ಚುನಾವಣಾ ಅಪರಾಧ ಹಾಗೂ ಭ್ರಷ್ಲಾಚಾರದ ನಿಯಂತ್ರಣ ಕುರಿತು ಚರ್ಚಿಸಲಾಯಿತು ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಮುದ್ರಣ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಗೆ ನಿರ್ಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಶಾಸಕಾಂಗ ಇಲಾಖೆ ಕಾರ್ಯದರ್ಶಿ ನಾರಾಯಣ್ ರಾಜು ಇನ್ನೊ ವಿವಿಧ ಪ್ರಸ್ತಾಪಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು

ಆದರೆ ಅವರ ನಿಕಟ ಸ್ಪರ್ಧಿ ಅಬ್ದುಲ್ಲಾ ಅಬ್ದುಲ್ಲಾ ಈ ಫಲಿತಾಂಶವನ್ನು ತಿರಸ್ಕರಿಸಿದ್ದು ತಾವೇ ಗೆದ್ದಿರುವುದಾಗಿ ಫೋಷಿಸಿಕೊಂಡಿದ್ದಾರೆ ಹೇಳಿಕೊಂಡಿದ್ದಾರೆ

ಈ ಮಧ್ಯೆ ಅಶ್ರಫ್ ಫನಿ ಅವರ ಗೆಲುವನ್ನು ತಾಲಿಬಾನ್ ಸಂಘಟನೆ ಕೂಡ ತಿರಸ್ನ ರಿಸಿದೆ

ಚೀನಾ ಬಿಡುಗಡೆ ಮಾಡಿರುವ ಅಧಿಕೃತ ಹೇಳಿಕೆ ಪ್ರಕಾರ ಬಹುತೇಕರಿಗೆ ಸಣ್ಣ ಪ್ರಮಾಣದಲ್ಲಿ ಸೋಂಕು ವ್ಯಾಪಿಸಿದೆ ಹುಬೈ ಪ್ರಾಂತ್ಯದಲ್ಲಿ ಪ್ರಮಾಣ ಹೆಚ್ಚಾಗಿದ್ದು ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲಾಗುತ್ತಿದೆ ಸೋಂಕು ನಿಯಂತ್ರಣ ಕ್ರಮಗಳಿಂದಾಗಿ ಸೋಂಕಿತರ ಪ್ರಮಾಣ ತಗ್ಗುತ್ತಿದೆ ಎಂದು ಹೇಳಿದೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಟನ್ ಪ್ರಧಾನಿ ಅವರೊಂದಿಗೆ ನಿನ್ನೆ ದೂರವಾಣಿ ಮೂಲಕ ಮಾತನಾಡಿದ್ದು ರೋಗ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು ಫಲ ನೀಡುತ್ತಿರುವುದು ಕಂಡು ಬರುತ್ತಿದೆ ಎಂದು ಹೇಳಿದ್ದಾರೆ ಈ ಮಧ್ಯೆ ಸೋಂಕಿತರ ಸಂಖ್ಯೆಯಲ್ಲಿ ಇಳಿಮುಖವಾಗುತ್ತಿದೆ ಎಂದು ಸದ್ಯಕ್ಕೆ ಹೇಳುವುದು ಅಪ್ರಸ್ತುತವಾಗುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ

ಕಜಕಿಸ್ತಾನದವರೇ ಆದ ಅಝತ್ ಸೊಲಿದಿನೋವ್ ವಿರುದ್ದ ಗೆದ್ದು ಸುನಿಲ್ ಕುಮಾರ್ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು ಸುನಿಲ್ ಕುಮಾರ್ ಕಳೆದ ಬಾರಿಯ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿ ಬೆಳ್ಳಿ ಪದಕ ಗೆದ್ದಿದ್ದರು